ಲೋಕಸಭೆ ಈಗಾಗಲೇ ಈ ಮಸೂದೆಗೆ ಒಪ್ಪಿಗೆ ನೀಡಿತ್ತು ಪರಿಶಿಷ್ಷ ಜಾತಿ ಮತ್ತು ಪಂಗಡದವರಿಗೆ ನ್ನಾಯ ಒದಗಿಸಿಕೊಡುವುದು ಮಸೂದೆಯ ಉದ್ದೇಶವಾಗಿದೆ ದಲಿತರ ಮೇಲೆ ದೌರ್ಜನ್ಯ ಎಸಗುವವರನ್ನು ಬಂಧಿಸಲು ಪೂರ್ವಾನುಮತಿ ಪಡೆಯಬೇಕೆಂಬ ಅಂಶವನ್ನು ಈ ತಿದ್ಲುಪಡಿ ಮಸೂದೆ ತೆಗೆದುಹಾಕಿದೆ ರಾಜ್ಯಸಭೆಯಲ್ಲಿ ಮಸೂದೆ ಕುರಿತ ಚರ್ಚೆಗೆ ಉತ್ತರಿಸಿದ ಸಾಮಾಜಿಕ ನ್ನಾಯ ಮತ್ತು ಸಬಲೀಕರಣ ಖಾತೆ ಸಚಿವ ಥಾವರ್ ಚಂದ್ ಗೆಹ್ಲೋಟ್ ಸರ್ಕಾರ ಬಡವರ ಕಲ್ಯಾಣಕ್ಕೆ ಮತ್ತು ದಲಿತರ ಹಿತಾಸಕ್ತಿ ರಕ್ಷಣೆಗೆ ಬದ್ದವಾಗಿದೆ ಎಂದು ಹೇಳಿದರು

ಮಸೂದೆಯನ್ನು ಯಾವುದೊ ಒತ್ತಡಕ್ಕೆ ಮಣಿದು ತರಲಾಗಿದೆ ಎಂಬ ವಿರೋಧ ಪಕ್ಷಗಳ ಆರೋಪವನ್ನು ತಳ್ಳಿಹಾಕಿದ ಸಚಿವರು ಸಮಾಜದ ದುರ್ಬಲ ವರ್ಗದವರ ಅಭುದ್ಯಯಕ್ಕೆ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದರು ಇದಕ್ಕೆ ಮುನ್ನ ಭೋಜನ ವಿರಾಮದ ನಂತರ ಚರ್ಚೆ ಆರಂಭಿಸಿ ಮಾತನಾಡಿದ ಕಾಂಗ್ರೆಸ್ನ ಕುಮಾರಿ ಸೆಲ್ಟಾ ಬಿಜೆಪಿ ದಲಿತ ವಿರೋಧಿ ಎಂದು ದೂರಿದರು ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿಯೇ ಎಸ್ಸಿಎಸ್ಸಿ ಸಮುದಾಯದ ಮೇಲೆ ಅತಿ ಹೆಚ್ಚು ದೌರ್ಜನ್ನ ಪ್ರಕರಣಗಳು ನಡೆದಿವೆ ಎಂದು ಅವರು ಹೇಳದರು ದಲಿತರ ಮೇಲಿನ ದೌರ್ಜನ್ಗಳನ್ನು ತಡೆಯಲು ಕೂಡಲೇ ಮಸೂದೆಯನ್ನು ಅಂಗೀಕರಿಸಬೇಕೆಂದು ಅವರು ಒತ್ತಾಯಿಸಿದರು ಬಿಜೆಪಿಯ ಡಾ ಕಿರೋಡಿ ಲಾಲ್ ಮೀನ ಮಾತನಾಡಿ ಉನ್ನತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಇರಬೇಕು ಇದಕ್ಕಾಗಿ ಕೊಲಿಜಿಯಂ ವ್ಯವಸ್ವೆಯನ್ನು ರದ್ದುಪಡಿಸಿ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರಬೇಕೆಂದು ಅವರು ಒತ್ತಾಯಿಸಿದರು

ಹರಿಪ್ರಸಾದ್ ಅವರನ್ನು ಸೋಲಿಸಿದರು ಸಭಾಪತಿ ಎಂ ವೆಂಕಯ್ಯ ನಾಯ್ಡು ಸದಸ್ಯರ ಹರ್ಷೋದ್ಧಾರದ ನಡುವೆ ಫಲಿತಾಂಶವನ್ನು ಪ್ರಕಟಿಸಿದರು ಆ ಬಳಿಕ ಸದನ ನಾಯಕ ಅರುಣ್ ಜೇಟ್ಲಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ಅವರು ಪರಿವಂತ್ ಅವರನ್ನು ಅವರ ಸ್ವಾನಕ್ಕೆ ಕರೆದೊಯ್ದರು ಹಿರಿಯ ಪತ್ರಕರ್ತರಾದ ಹರಿವಂಶ್ ಅವರು ಸದನದಲ್ಲಿ ಬಿಹಾರದಿಂದ ಜೆಡಿಯುವನ್ನು ಪ್ರತಿನಿಧಿಸುತ್ತಿದ್ದಾರೆ

ಕಚ್ಚಾ ತೈಲ ಆಮದು ಅವಲಂಬನೆಯನ್ನು ಚೈವಿಕ ಇಂಧನ ತಗ್ಗಿಸಬಹುದಾಗಿದೆ ಇದು ಶುದ್ದ ಪರಿಸರಕ್ಕೆ ಕೊಡುಗೆ ನೀಡುವುದು ರೈತರಿಗೆ ಹೆಚ್ಚುವರಿ ಆದಾಯಕ್ಕೆ ಎಡೆಮಾಡಿಕೊಡುವುದು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಲೋಗಾವಕಾಶ ಸ್ಪಷ್ಟಿಸಲು ನೆರವಾಗುವುದು ಎನ್ನಲಾಗಿದೆ

ಇದಲ್ಲದೆ ಸರ್ಕಾರ ಕಳೆದ ಜೂನ್ನಲ್ಲಿ ಜೈವಿಕ ಇಂಧನ ಕುರಿತ ರಾಷ್ಷೀಯ ನೀತಿಗೆ ಅನುಮೋದನೆ ನೀಡಿದೆ

ಧಾರಾಕಾರ ಮಳೆ ರಾಜ್ಯದೆಲ್ಲೆಡೆ ಭಾರೀ ಅನಾಹುತ ಮಾಡಿದ್ದು ಉತ್ತರದ ಜಿಲ್ಲೆಗಳು ತೀವ್ರ ಜರ್ಜರಿತವಾಗಿವೆ

ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ರಾಷ್ಷೀಯ ವಿಕೋಪ ಪ್ರತಿಸ್ವಂದನ ಪಡೆ ಹಾಗೂ ಸೇನೆಯ ತಂಡಗಳು ತೊಡಗಿವೆ ಎನ್ಡಿಆರ್ಎಫ್ನ ಎರಡು ತಂಡಗಳು ಹಾಗೂ ಬೆಂಗಳೂರಿನಿಂದ ಎಂಇಜಿಯ ಎರಡು ತಂಡಗಳು ಕೋಳಿಕೊಡ್ ಜಿಲ್ಲೆ ತಲುಪಿವೆ

ಐದು ಮಂದಿ ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ ಫಟ್ಟದ ರಸ್ತೆಗಳಲ್ಲಿ ಭೂಕುಸಿತವಾಗಿ ವಯನಾಡ್ ಜಿಲ್ಲೆ ಸಂಪೂರ್ಣ ಪ್ರತ್ಲೇಕವಾಗಿದೆ

ಈ ಮಧ್ಯೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಇಂದು ಪರಿಸ್ಥಿತಿಯ ಪರಾಮರ್ಶೆಗಾಗಿ ಸಭೆ ನಡೆಸಿದ್ದರು ಸಭೆಯ ನಂತರ ಸುಧಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದ್ದು ಪರಿಸ್ಥಿತಿ ನಿಭಾಯಿಸಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಸೇನೆ ನೌಕಾ ಮತ್ತು ಕರಾವಳಿ ಪಡೆಗಳ ನೆರವು ಕೋರಲಾಗಿದ್ಲು

ವಿವಿಧ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ಪರಿಹಾರ ಕಾರ್ಯಗಳ ಸಮನ್ನಯಕ್ನಾಗಿ ನಿರಂತರ ನಿಗಾ ಫಟಕವನ್ನು ಸರ್ಕಾರದ ಕಾರ್ಯಾಲಯದಲ್ಲಿ ತೆರೆಯಲಾಗಿದೆ

ಲೋಕೂರ್ ನೇತೃತ್ವದ ಪೀಠ ಸೂಚಿಸಿದೆ ನ್ನಾಯಮೂರ್ತಿಗಳಾದ ಎಸ್ ಆಬ್ಲುಲ್ ನಜೀರ್ ಮತ್ತು ದೀಪಕ್ ಗುಪ್ತಾ ಅವರನ್ನೊಳಗೊಂಡ ಪೀಠ ಈ ಪ್ರದೇಶಗಳಲ್ಲಿ ಯಾವುದೇ ನಿರ್ಮಾಣ ಚಟುವಟಿಕೆ ನಿರ್ವಹಿಸಬಾರದೆಂದು ಸ್ಪಷ್ಪಪಡಿಸಿದ್ದು

ಲೋಕಸಭಾಧ್ಲಕ್ಷೆ ಸುಮಿತ್ರಾ ಮಹಾಜನ್ ಸದನದಲ್ಲಿಂದು ಈ ವಿಷಯ ಪ್ರಕಟಿಸಿ ಈ ಮುನ್ನ

ಲಂಡನ್ ನಗರದಲ್ಲಿ ನಿನೈ ರಾತ್ರಿಯಿಂದ ಮಳೆ ಸುರಿಯುತ್ತಿದ್ದು ಆಟಗಾರರು ಇಂದು ಮೈದಾನಕ್ಕಳಿಯಲು ಸಹ ಸಾಧ್ಯವಾಗಲಿಲ್ಲ

ಚಹಾ ವಿರಾಮದ ವೇಳೆಗೆ ಪರಿಸ್ವಿತಿಯಲ್ಲಿ ಬದಲಾವಣೆಯಾಗಬಹುದು ಎಂದು ಪವಾಮಾನ ಇಲಾಖೆ ಸೂಚಿಸಿದೆ ಆದ್ದರಿಂದ ಪಂದ್ಯದ ದ್ವಿತೀಯಾರ್ಧವನ್ನು ವಿಸ್ತರಿಸಬಹುದಾಗಿದೆ

ಭಾರತ ತನ್ನ ತಂಡವನ್ನು ಇನ್ನು ಪ್ರಕಟಿಸಿಲ್ಲ